ವಾರ್ತೆಗಳ ವಿವರ ಪ್ರಸ್ತುತ ಸಮಾಜದಲ್ಲಿ ಅತ್ಯಂತ ವೇಗದ ಹಾಗು ಜನಪ್ರಿಯ ಮಾಧ್ಯಮಗಳ ನಡುವೆ ಸಾಂಪ್ರದಾಯಿಕ ಮಾಧ್ಯಮಗಳು ಸತ್ಯನಿಷ್ಠವಾಗಿದ್ದುಕೊಂಡೇ ಪ್ರಸ್ತುತವಾಗಿರಲು ಪ್ರಯತ್ನಿಸಬೇಕಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಆಂಗ್ಲ ಪತ್ರಿಕೆಯೊಂದು ಆಯೋಜಿಸಿದ್ದ ನಾಲ್ಕನೇ ಆವೃತ್ತಿಯ ದಿ ಪಡಲ್ ವಾರ್ಷಿಕ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ವಿಶ್ವ ಇಂದು ಮಾಹಿತಿ ತಂತ್ರಜ್ಞಾನದ ಮೇಲೆ ರೂಪುಗೊಳ್ಳುತ್ತಿದೆ ಅಂತರ್ಜಾಲ ಮತ್ತು ಸಾಮಾಜಿಕ ಜಾಲತಾಣಗಳು ಮಾಧ್ಯಮವನ್ನು ಜನರಿಗೆ ಹತ್ತಿರವಾಗಿಸಿವೆ ಈ ಪ್ರವೃತ್ತಿ ಮುದ್ರಣ ಮಾಧ್ಯಮದ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಹೇಳದರು ಪೂರ್ವಗ್ರಹ ರಹಿತ ಪತ್ರಿಕೋದ್ಯಮ ಮಾಹಿತಿಪೂರ್ಣ ಪ್ರಜೆಗಳಲ್ಲದ ಸಮಾಜ ಅಪೂರ್ಣ ನೂತನ ಮಾಧ್ಯಮಗಳು ವೇಗದ ಮತ್ತು ತರಾತುರಿ ಸುದ್ದಿಗಳ ಮೊರೆ ಹೋಗಿದ್ದರೆ ಪಳೆಯ ಪಾಗು ಸಾಂಪ್ರದಾಯಿಕ ಮಾಧ್ಯಮಗಳು ಮಾತ್ರ ನಿಖರ ಮಾಹಿತಿಯನ್ನು ಅವಲಂಬಿಸಿವೆ ಎಂದರು ತಾತ್ಕಾಲಿಕ ಸತ್ಯ ಎಂಬುದು ಎಲ್ಲಿಯೂ ಇಲ್ಲ ಸತ್ಯ ಯಾವತ್ತು ನಿಚ್ಚಳವಾಗಿರುತ್ತದೆ ಸತ್ಯಶೋಧನೆಯಲ್ಲಿ ಪೂರ್ವಗ್ರಹ ಮತ್ತು ಹಿಂಸಾಮಸೋಭಾವ ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ ಎಂದು ರಾಷ್ಟಪತಿ ಹೇಳಿದರು

ತರ್ಕಬದ್ದ ಮತ್ತು ಕಾನೂನಿನ ಪರಿಧಿಯಲ್ಲೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಯಾಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ

ನ್ಯಾಯಾಂಗ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಅಗತ್ತವಿದ್ದು ಈ ನಿಟ್ಟನಲ್ಲಿ ಪ್ರಯತ್ನಗಳು ಆರಂಭಗೊಳ್ಳಬೇಕಿದೆ ದತ್ತಾಂಶ ಸಂರಕ್ಷಣೆ ಸೈಬರ್ ಅಪರಾಧ ನಿರ್ವಹಿಸುವುದು ನ್ಯಾಯಾಂಗ ಕ್ಷೇತ್ರಕ್ಕೆ ಸವಾಲಾಗಿದ್ದು ಇವುಗಳನ್ನು ಎದುರಿಸಲು ಕೃತಕ ಬುದ್ದಿಮತ್ತೆ ಅನುಕೂಲವಾಗಲಿದೆ ಎಂದರು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎಸ್

ಬೊಬ್ಡೆ ಮಾತನಾಡಿ ಸಂವಿಧಾನ ಬಲಿಷ್ಠ ಹಾಗೂ ಸ್ವಾಯತ್ತ ನ್ಯಾಯಾಂಗ ವ್ಯವಸ್ಥೆಯನ್ನು ನೀಡಿದ್ದು ನ್ಯಾಯಾಂಗದ ಮೂಲಭೂತ ಅಂಶಗಳನ್ನು ನಾವು ಸಂರಕ್ಷಿಸಬೇಕಿದೆ ಎಂದರು

ಇದರಿಂದ ಅವರು ಕೃಷಿ ಮತ್ತು ಮನೆಯ ಅಗತ್ಯಗಳಿಗೆ ಸಂಬಂಧಿಸಿದ ವೆಚ್ಚಗಳನ್ನು ಪೂರೈಸಬಹುದು

ಈ ಯೋಜನೆಯನ್ನು ಗರಿಷ್ಟ ಎರಡು ಹೆಕ್ಷೇರ್ ಪ್ರದೇಶವನ್ನು ಹೊಂದಿದ ದೇತದ ಎಲ್ಲಾ ಸಣ್ಣ ಮತ್ತು ಮಧ್ಯಮ ರೈತರ ಸಹಾಯಕ್ಕಾಗಿ ಆರಂಭಿಸಿ ನಂತರ ಎಲ್ಲಾ ರೈತ ಕುಟುಂಬಗಳನ್ನೂ ಒಳಗೊಳ್ಳುವಂತೆ ಹಿಡುವಳಗಳನ್ನು ನೋಡದೆ ಅದರ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ ನೋಟು ಅಮಾನ್ಗದ ಬಳಕ ದೇಶದಲ್ಲಿ ಭ್ರಷ್ಲಾಚಾರ ತಗ್ಗಿದ್ದು ಅರ್ಥವ್ಯವಸ್ಥೆಗೆ ಹೊಸ ಆಯಾಮ ದೊರೆತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ ವಿ ಸದಾನಂದ ಗೌಡ ಹೇಳದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಭಾರತೀಯ ವೆಚ್ಚ ಲೆಕ್ಕಿಗರ ಸಂಸ್ಟೆಯ ವಾರ್ಷಿಕೋತ್ಲವ ಸಮಾರಂಭದಲ್ಲಿ ಅವರು ಮಾತನಾಡಿ ಭಾರತದ ಅರ್ಥವ್ಯವಸ್ಟೆ ಇಂದು ಜಗತ್ತಿನಲ್ಲೇ ಐದನೇ ಸ್ವಾನದಲ್ಲಿದೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡ ಸುಧಾರಣಾ ಕ್ರಮಗಳಿಂದಾಗಿ ದೇಶದ ಆರ್ಥಿಕತೆ ಮನಕ್ಲೇತನಗೊಳ್ಳುತ್ತಿದೆ

ಹ್ವಾಕಥಾನ್ನಲ್ಲಿ ಹಲವು ಅನ್ವೇಷಣೆಗಳನ್ನು ಕೈಗೊಳ್ಳಲಾಗುತ್ತಿದೆ ವಿದ್ಯಾರ್ಥಿಗಳು ನವೋದ್ಯಮಿಗಳು ಸಣ್ಣ ಮತ್ತು ಮಧ್ಣಮ ಕೈಗಾರಿಕಾ ವಲಯ ಶಿಕ್ಷಣ ಸಂಸೈಗಳು ಸೋಂದಣಿಯಾಗಿರುವ ಭಾರತ ಮತ್ತು ಅನಿವಾಸಿ ಭಾರತೀಯರ ಸಂಸೈಗಳಿಗೆ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ದೇಶ ವಿರೋಧಿ ಫೋಷಣೆ ಕೂಗುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಎಂದು ಉಪ ಮುಖ್ಯಮಂತ್ರಿ ಡಾ

ಅಶ್ವತ್ಥನಾರಾಯಣ ಎಚ್ಚರಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯುವಕ ಯುವತಿಯರು ಇಂಥ ಕೃತ್ಯಗಳಿಗೆ ಮುಂದಾಗುತ್ತಿರುವುದು ದುರದೃಷ್ಟಕರ ಇದರ ಹಿಂದೆ ಕೆಲವರ ಕೈವಾಡವಿದ್ದು ಈ ಬಗ್ಗೆಯೂ ತನಿಖೆ ನಡೆಯಲಿದೆ ಎಂದು ಹೇಳಿದರು ಸಿಎಎ ಅಂದರೆ ಏನು ಅದರಿಂದಾಗುವ ಪ್ರಯೋಜನಗಳ ಬಗ್ಗೆಯೂ ಸಾರ್ವಜನಿಕರಿಗೆ ತಿಳಿಸುವ ಕೆಲಸವನ್ನು ಮಾಡಲಾಗುವುದು ಸಮಾಜದಲ್ಲಿ ವಿನಾಕಾರಣ ಗೊಂದಲ ನಿರ್ಮಾಣ ಮಾಡುತ್ತಿರುವುದು ದುಃಖಕರವಾದ ವಿಚಾರ ಎಲ್ಲಾ ಪಕ್ಷಗಳ ಮುಖಂಡರು ಇದನ್ನು ಗಮನಿಸಬೇಕು ಎಂದರು ರಾಜ್ಯದಲ್ಲಿ ನಡೆದ ದೇಶದ್ರೋಹ ಘಟನೆ ಸಂಬಂಧ ಇಂದು ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಹೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಸಲಾಗುವುದು ಎಂದು ಗೃಹ ಖಾತೆ ಸಚಿವ ಬಸವರಾಜ್ ಜೊಮ್ಮಾಯಿ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶ ವಿರೋಧೀ ಹೇಳಿಕೆಗಳ ಹಿಂದೆ ದೊಡ್ಡ ಷಡ್ಕಂತ್ರ ನಡೆಯುತ್ತಿದೆ ಈ ಬಗ್ಗೆ ಉನ್ನತ ಮಟ್ಟದ ಸಭೆಯಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿ ಧರ್ಮಗಳ ನಡುವೆ ವೈಷಮ್ಯ ಬೆಳೆಸುವ ಕೆಲಸ ನಡೆಯುತ್ತಿದೆ ಇಂತಹ ಶಕ್ತಿಗಳನ್ನು ಪತ್ತಿಕ್ಕುವ ಕೆಲಸವಾಗಬೇಕಿದೆ ಎಂದು ಸಚಿವ ಬಸವರಾಜ್ ಬೊಮ್ಮಾಯಿ ಹೇಳಿದರು ಗ್ರಾಮೀಣ ಪ್ರದೇಶದ ಗರಡಿ ಮನೆಗಳು ನತಿಸಿ ಹೋಗಬಾರದು ಕುಸ್ತಿಹಬ್ಬದ ಮೂಲಕ ಕುಸ್ತಿ ಬಗ್ಗೆ ಎಲ್ಲೆಡೆ ಮತ್ತೆ ಚರ್ಜೆ ಶುರುವಾಗಿದೆ ಕುಸ್ತಿಗೆ ಪೋತ್ಸಾಹ ನೀಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ ಶೆಟ್ಟರ್ ಹೇಳಿದ್ದಾರೆ ಧಾರವಾಡದ ಕರ್ನಾಟಕ ಕಾಲೇಜು ಮೈದಾನದಲ್ಲಿ ನಾಲ್ಕು ದಿನಗಳ ಕರ್ನಾಟಕ ಕುಸ್ತಿಹಬ್ಬ ಉದ್ಘಾಟಿಸಿ ಮಾತನಾಡಿದ ಅವರು ಮಹಾಭಾರತ ಕಾಲದಿಂದಲೂ ಕುಸ್ತಿ ಜನಮಾನಸದಲ್ಲಿ ಗಟ್ಟಿಯಾಗಿ ಬೇರೂರಿರುವ ಜನಪ್ರಿಯ ಕ್ರೀಡೆಯಾಗಿದೆ ಎಂದರು

ವಿವಿಧ ಕಂಪನಿಗಳ ಸಿ ಎಸ್ ಆರ್ ನಿಧಿಯಡಿ ಜೆಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ತ್ರೀಡಾಂಗಣ ನಿರ್ಮಿಸಲಾಗುವುದು ಎಂದು ಹೇಳದರು

ಹಿಂದಿ ಅವತರಣಿಕೆ ನಂತರ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಮನ್ ಕಿ ಬಾತ್ ಬಿತ್ತರವಾಗಲಿದ್ದು

ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆಜಿ ಮತ್ತು ಯುಕೆಜಿ ಪ್ರಾರಂಭಿಸಲು ಚಿಂತನೆ ನಡೆಸಿರುವುದಾಗಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆ ಸಚಿವ ಎಸ್

ತುಮಕೂರು ಜಿಲ್ಲೆ ಮಧುಗಿರಿ ತಾಲ್ಲೂಕಿನ ಸಿದ್ದಾಪುರದಲ್ಲಿ ಮಾತನಾಡಿದ ಅವರು ತಿಕ್ಷಣ ಇಲಾಖೆ ಬಡ ಇಲಾಖೆಯಾದರೂ ಉತ್ತಮ ಕಾರ್ಯ ನಿರ್ವಹಿಸಲು ಅವಕಾಶವಿದೆ ಸರ್ಕಾರಿ ಶಾಲೆಗಳಲ್ಲಿ ಕೊಠಡಿ ಸಮಸ್ಯೆ ಕೊಠಡಿ ಸಮಸ್ಯೆಗಳ ಬಗ್ಗೆ ಡಿಡಿಪಿಐಗಳಿಂದ ಮಾಹಿತಿ ಪಡೆದು ಅಭಿವೃದ್ದಿಪಡಿಸಲು ಕ್ರಮವಹಿಸಲಾಗುವುದು ಎಂದರು

ತೋಟಗಾರಿಕೆ ಬೆಳೆಗಳಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವುದರ ಜೊತೆಗೆ ರೈತರ ಆದಾಯ ಮಟ್ಟವನ್ನು ದ್ವಿಗುಣಗೊಳಸಲು ಉತ್ತೇಜನ ನೀಡಲಾಗುವುದು ಎಂದು ಬೃಹತ್ ಮತ್ತು ಮಧ್ವಮ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ ಶೆಟ್ಟರ್ ಹೇಳಿದ್ದಾರೆ

ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಬಿ ಎಸ್